ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಪ್ರಧಾನಿ ಮತ್ತು ಅವರ ಸಂಪುಟ ಸದಸ್ಯರಿಗೆ ಅಧಿಕಾರ ಮತ್ತು ಗೋಪ್ಲತೆಯ ಪ್ರಮಾಣ ವಚನ ಬೋದಿಸಿದರು

ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ಪ್ರಮುಖ ನಾಯಕರೆಂದರೆ ರಾಜನಾಥ್ ಸಿಂಗ್ ಅಮಿತ್ ಶಾ ನಿತಿನ್ ಗಡ್ಡರಿ ಡಿ

ಸದಾನಂದ ಗೌಡ ನಿರ್ಮಲಾ ಸೀತಾರಾಮನ್ ರಾಮ್ ವಿಲಾಸ್ ಪಾಸ್ಟಾನ್ ನರೇಂದ್ರ ಸಿಂಗ್ ತೋಮರ್ ರವಿಶಂಕರ್ ಪ್ರಸಾದ್ ಹರ್ಸಿರ್ಮತ್ ಕೌರ್ ಬಾದಲ್ ತಾವರ್ ಚಂದ್ ಗೆಹ್ಲೋಟ್ ಡಾ ಸುಬ್ರಮಣ್ಣಂ ಜೈಶಂಕರ್ ಆರ್ ಪಿ ನಿಶಾಂಕ್ ಅರ್ಜುನ್ ಮುಂಡಾ ಸ್ನತಿ ಜುಬಿನ್ ಇರಾನಿ

ಹರ್ಷವರ್ಧನ್ ಪ್ರಕಾಶ್ ಜಾವ್ದೇಕರ್ ಪಿಯೂಶ್ ಗೋಯಲ್ ಧಮೇಂದ್ರ ಪ್ರಧಾನ್ ಮುಕ್ತಾರ್ ಅಬ್ಲಾಸ್ ನಖ್ವಿ ಪ್ರಹ್ಲಾದ್ ಜೋಷಿ ಮಹೇಂದ್ರನಾಥ್ ಪಾಂಡೆ ಅರವಿಂದ್ ಗಣಪತ್ ಸಾವಂತ್ ಗಿರಿರಾಜ್ ಸಿಂಗ್ ಮತ್ತು ಗಜೇಂದ್ರ ಸಿಂಗ್ ಶೇಖಾವತ್ ಸಂತೋಷ್ ಕುಮಾರ್ ಗಂಗ್ವಾರ್ ರಾವ್ ಇಂದ್ರಜಿತ್ ಸಿಂಗ್ ಶ್ರೀಪಾದ್ ಯೆಸ್ತೋ ನಾಯಕ್ ಡಾ ಜಿತೇಂದ್ರ ಸಿಂಗ್ ಕಿರೆಣ್ ರಿಜಿಜು ಶ್ರಹ್ಲಾದ್ ಸಿಂಗ್ ಮುಲಾಯಂ ಸಿಂಗ್ ಪಟೇಲ್ ಆರ್

ಸಿಂಗ್ ಹರ್ದೀಪ್ ಸಿಂಗ್ ಪುರಿ ಮತ್ತು ಮನ್ಸುಖ್ ಲಾಲ್ ಮಾಂಡವಿಯಾ ಸ್ವತಂತ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಉಳಿದಂತೆ ಎಫ್ ಎಸ್

ಅಶ್ವಿನ್ ಕುಮಾರ್ ಚೌದೆ ಅರ್ಜುನ್ ರಾಮ್ ಮೇಫ್ನಾಲ್ ಜನರಲ್ ಎ

ಸಿಂಗ್ ಕ್ರಿಷನ್ ಪಾಲ್ ಗುರ್ಜಾರ್ ಡಿ

ದಾದಾರಾವ್ ಜಿ ಕಿತನ್ ರೆಡ್ಲಿ ಪರತೋತ್ತಮ ರುಪಾಲ ರಾಮದಾಸ್ ಅಠಾವಳೆ ಸಾಧ್ಲಿ ನಿರಂಜನ ಜ್ಲೋತಿ ಬಾಬುಲ್ ಸುಪ್ರಿಯೋ ಸಂಜೀವ್ ಬಲಿಯಾನ್ ಸಂಜಯ್ ಶ್ಲಾಮರಾವ್ ಧೋತ್ರೆ ಅನುರಾಗ್ ಕಾಕೂರ್ ಸುರೇಶ್ ಅಂಗಡಿ ನಿತ್ಲಾನಂದ ರ್ಲೆ ರತನ್ ಲಾಲ್ ಕಟಾರಿಯಾ ವಿ ಮುರಳೀಧರನ್ ರೇಣುಕ ಸಿಂಗ್ ಸುತಾರ ಸೋಮ್ ಪ್ರಕಾಶ್ ರಾಮೇಶ್ವರ್ ತೇಲಿ ಪ್ರತಾಪ್ ಚಂದ್ರ ಸಾರಂಗಿ ಕೈಲಾಷ್ ಚೌಧರಿ ಮತ್ತು ಡಿ ಚೌಧರಿ ಅವರು ರಾಜ್ಯ ಸಚಿವರಾಗಿದ್ದಾರೆ ಬಿಮ್ಸ್ಸೆಕ್ ರಾಷ್ಟಗಳ ನಾಯಕರು ವಿದೇಶಿ ಪ್ರತಿನಿಧಿಗಳು ಹಲವು ರಾಜ್ಯಗಳ ರಾಜ್ಯಪಾಲರು ನಾನಾ ರಾಜ್ಯಗಳ ಮುಖ್ಯಮಂತ್ರಿಗಳು ಪ್ರತಿಪಕ್ಷಗಳ ನಾಯಕರು ಕಾರ್ಪೋರೇಟ್ ಗಣ್ಯರು ಮತ್ತು ಸಿನಿಮಾ ತಾರೆಯರು ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನ ಮ್ಯಾನ್ಮಾರ್ ಅಧ್ಯಕ್ಷ ಯು ವಿನ್ ಮೈಂಟ್ ಬಾಂಗ್ನಾದೇಶದ ಅಧ್ಯಕ್ಷ ಮೊಹಮ್ದದ್ ಅಬ್ದುಲ್ ಹಮೀದ್ ಭೂತಾನ್ ಪ್ರಧಾನಿ ಡಾ ಲೋತಾಯ್ ಶೆರಿಂಗ್ ನೇಪಾಳ ಪ್ರಧಾನಿ ಕೆ ಪಿ ಶರ್ಮ ಓಲಿ ಥೈಲ್ನಾಂಡ್ ವಿಶೇಷ ಶ್ರತಿನಿಧಿ ಗ್ರಿಸಾಡ ಬೂನ್ರಾಚ್ ಕರ್ಗಿಸ್ತಾನದ ಅಧ್ಯಕ್ಷ ಸೂರನ್ಬೇ ಜೀನ್ಬೆಕೋವ್ ಮತ್ತು ಮಾರಿಷಸ್ ಪ್ರಧಾನಮಂತ್ರಿ ಪ್ರವೀಂದ್ ಜುಗನ್ನಾಥ್ ಸಮಾರಂಭಕ್ಕೆ ಸಾಕ್ಷಿಯಾದರು ಇವರಲ್ಲದೆ ಬಿಹಾರದ ಮುಖ್ಯಮಂತ್ರಿ ನಿತೀತ್ ಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಉತ್ತರ ಪ್ರದೇಶದ ಮುಖ್ಣಮಂತ್ರಿ ಯೋಗಿ ಆದಿತ್ವನಾಥ್ ಮಹಾರಾಪ್ಟ ಮುಖ್ಣಮಂತ್ರಿ ದೇವೇಂದ್ರ ಫಡ್ನವೀಸ್ ದೆಹಲಿ ಮುಖ್ಲಮಂತ್ರಿ ಅರವಿಂದ್ ಕೇಜ್ರವಾಲ್ ಸೇರಿ ಹಲವು ಮುಖ್ಲಮಂತ್ರಿಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಪ್ರತಿಪಕ್ಷದಿಂದ ಯುಪಿಎ ಅಧ್ಯಕ್ಷೆ ಸೋನಿಯಾಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತು ಸಮಾಜವಾದಿ ಪಕ್ಷದ ನಾಯಕ ಮುಲಾಯಂ ಸಿಂಗ್ ಯಾದವ್ ಪಾಲ್ಗೊಂಡಿದ್ದರು

ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅವರ ಸಂಪುಟದ ಸಹೋದ್ಲೋಗಿಗಳಿಗೆ ಪ್ರಮಾಣವಚನ ಬೋಧಿಸಿದ ನಂತರ ಟ್ವೀಟ್ ಮಾಡಿರುವ ನರೇಂದ್ರ ಮೋದಿಯವರು ಇದು ಸಂಸತ್ ಸದಸ್ತರಾಗಿ ಮತ್ತು ವೃತ್ತಿಪರತೆಯನ್ನು ಹೊಂದಿರುವ ಜನರನ್ನು ಹೊಂದಿದೆ ಎಂದು ಹೇಳಿದ್ದಾರೆ ದೇಶದ ಪ್ರಗತಿಗಾಗಿ ಎಲ್ಲರೂ ಒಗ್ಗೂಡಿ ಶ್ರಮಿಸುವುದಾಗಿ ಅವರು ತಿಳಿಸಿದ್ದಾರೆ

ಇದು ಕೇವಲ ಸಾಂಕೇತಿಕ ಪಾಲ್ಗೊಳ್ಳುವಿಕೆಯಾಗಿದೆ ಹಾಗಾಗಿ ಸಂಪುಟದಲ್ಲಿ ಸೇರುವುದಿಲ್ಲ ಎಂದು ಹೇಳಿದ್ದಾರೆ ಪಕ್ಷ ಸಂಪೂರ್ಣವಾಗಿ ಎನ್ಡಿಎ ಜೊತೆ ಇರುವುದರಿಂದ ಇದು ದೊಡ್ಡ ವಿಷಯವೇನಲ್ಲ ಎಂದು ಅವರು ಹೇಳಿದ್ದಾರೆ ಜೆಡಿಯು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಹಿಂದಿನ ಸರ್ಕಾರದಲ್ಲೂ ಭಾಗಿಯಾಗಿರಲಿಲ್ಲ

ಆದರೆ ಸರ್ಕಾರವನ್ನು ಸೇರ್ಪಡೆಯಾಗಿರಲಿಲ್ಲ ಚುನಾವಣೋತ್ತರ ಹಿಂಸಾಚಾರದಲ್ಲಿ ತೊಡಗಿರುವವರ ವಿರುದ್ದ ಕಠಿಣ ಕ್ರಮ ಕ್ಲೆಗೊಳ್ಳುವಂತೆ ಪಶ್ಚಿಮ ಬಂಗಾಳದ ಮುಖ್ಲಮಂತ್ರಿ ಮಮತಾ ಬ್ಲಾನರ್ಜಿ ಪೊಲೀಸರಿಗೆ ನಿರ್ದೇಶನ ನೀಡಿದ್ದಾರೆ

ಎ ಇ ದೇಶಗಳ ಭಾವುಟಗಳ ಚಿತ್ರವನ್ನು ಪ್ರದರ್ಶಿಸಲಾಗಿದೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ರಾಯಭಾರಿ ನವದೀಪ್ಸುರಿ ಭಾರತ ಹಾಗು ಯು ಎ ಇ ದೇಶಗಳ ಸಂಬಂಧದ ಸುವರ್ಣ ಯುಗದ ಬಗ್ಗೆ ಪ್ರಸ್ತಾಪಿಸಿ ಎರಡೂ ದೇಶಗಳ ನಾಯಕರ ನಡುವಿನ ಸೌಹಾರ್ದತೆಯ ಫಲವಾಗಿ ಎರಡೂ ದೇಶಗಳ ನಡುವಿನ ಸಂಬಂಧ ಇನ್ನೊಂದು ಸ್ಠರಕ್ಕೇರಿ ಮತ್ತಷ್ಟು ವೃದ್ಧಿಸಲಿದೆ ಎಂದು ಹೇಳಿದ್ದಾರೆ

ಅವರು ಇರಾನ್ನೊಂದಿಗಿನ ಬಿಕ್ಕಟ್ಟು ಬಗೆಹರಿಸಲು ಅಂತಾರಾಷ್ಷೀಯ ಸಮುದಾಯ ಮುಂದಾಗಬೇಕು ಎಂದು ಕರೆ ನೀಡಿದರು ಅಲ್ಲದೆ ಅವರು ತಾವು ಶಾಂತಿ ಹಸ್ತವನ್ನು ಚಾಚಿದ್ದೇವೆ ಎಂದು ಹೇಳಿದ್ದಾರೆ ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವಿನ ಬಿಕ್ಕಟ್ಟು ಉಲ್ಲಣಿಸಿರುವ ಹಿನ್ನೆಲೆಯಲ್ಲಿ ದೊರೆ ಸಲ್ನಾನ್ ಅವರು ಮೂರು ಉನ್ನತಮಟ್ಟದ ಶೃಂಗಸಭೆಗಳ ಪೈಕಿ ಮೊದಲನೇ ಸಭೆಯನ್ನು ನಿನ್ನೆ ಮೆಕ್ಕಾದಲ್ಲಿ ನಡೆಸಿದರು

ಈ ಸಂಬಂಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದರ ವಿಚಾರಣೆ ಕೈಗೆತ್ತಿಕೊಂಡ ಅತ್ತುನ್ನತ ನ್ಯಾಯಾಲಯ ಆಟ ಆರಂಭವಾದ ಮೇಲೆ ಆಟದ ನಿಯಮಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟದೆ

ಒಟ್ಟಾರೆ ಐಎಸ್ಎಫ್ ವಿಶ್ವಕಪ್ನಲ್ಲಿ ಭಾರತದ ಆಟಗಾರರು ಉತ್ತಮ ಸಾಧನೆ ಮೆರೆದಿದ್ದಾರೆ

ಬೆನ್ಸ್ಲೋಕ್ಸ್ ಎಲ್ಲಾ ವಿಭಾಗಗಳಲ್ಲಿ ಅತ್ಯುತ್ತಮ ಆಟ ಪ್ರದರ್ಶಿಸಿದರಿಂದ ಇಂಗ್ಲೆಂಡ್ ತಂಡ ವಿಶ್ವಕಪ್ನಲ್ಲಿ ಗೆಲುವಿನೊಂದಿಗೆ ತನ್ನ ಅಭಿಯಾನ ಆರಂಭಿಸಿದೆ